ಟ್ರಂಪ್ ಆಡಳಿತದಲ್ಲಿ ಭಾರತ ಅಮೆರಿಕ ಸಂಬಂಧಗಳಲ್ಲಿನ ನೂತನ ಸ್ನೇಹಶೀಲತೆಯ ಪ್ರತಿಬಿಂಬಕವಾಗಿ ಇತ್ತೀಚಿನ ಇತಿಹಾಸದಲ್ಲಿ ಪ್ರಥಮ ಭಾರಿಗೆ ಎರಡು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಷಗಳ ನಾಯಕರು ಜಂಟಿ ರ್ಕಾಲಿಯನ್ನುದ್ದೇತಿ ಭಾಷಣ ಮಾಡಲಿದ್ದಾರೆ

ಈ ಕುರಿತು ಪ್ರಕಟಣೆಯಲ್ಲಿ ತಿಳಿಸಿರುವ ಶ್ವೇತ ಭವನದ ಪತ್ರಿಕಾ ಕಾರ್ಯದರ್ಶಿ ಸ್ವೆಫನ್ ಗ್ರೀಶಮ್ ನರೇಂದ್ರ ಮೋದಿ ಮತ್ತು ಟ್ರಂಪ್ ನಡುವಿನ ಜಂಟಿ ರ್ನಾಲಿಯು ಅಮೆರಿಕ ಮತ್ತು ಭಾರತದ ಜನರ ನಡುವಿನ ಬಲವಾದ ಬಾಂಧವ್ಯವನ್ನು ಒತ್ತಿ ಹೇಳಲು ಉತ್ತಮ ಅವಕಾಶವಾಗಿದೆ ಎಂದಿದ್ದಾರೆ ಜತೆಗೆ ಈ ಕಾರ್ಯಕ್ರಮ ವಿಶ್ವದ ಅತ್ಯಂತ ಪಳೆಯ ಹಾಗೂ ಅತಿದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವ ದೇಶಗಳ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತು ಅವರ ಶಕ್ತಿ ಹಾಗೂ ವ್ಯಾಪಾರದ ಸಂಬಂಧದ ಮಾರ್ಗಗಳನ್ನು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ ಅಮೆರಿಕದಲ್ಲಿರುವ ಭಾರತೀಯ ರಾಯಭಾರಿ ಹರ್ಶ್ ವರ್ಧನ್ ತ್ರೀಂಗಲಾ ಈ ಕಾರ್ಯಕ್ರಮದಲ್ಲಿ ಟ್ರಂಪ್ ಪಾಲ್ಗೊಳ್ಳುವಿಕೆ ಐತಿಹಾಸಿಕ ಮತ್ತು ಅಭೂತಪೂರ್ವ ಎಂದು ಕರೆದಿದ್ದಾರೆ ಜತೆಗೆ ಉಭಯ ದೇಶಗಳ ನಡುವಿನ ಸ್ನೇಹ ಸಂಬಂಧ ಸಹಕಾರ ಮತ್ತು ಅಭಿವೃದ್ವಿಯ ಪ್ರತಿಬಿಂಬವಾಗಿದೆ ಎಂದಿದ್ದಾರೆ ರಾಷ್ಟಪತಿ ರಾಮನಾಥ ಕೋವಿಂದ್ ಅವರು ಐಸ್ಲ್ಕಾಂಡ್ ಮತ್ತು ಸ್ವಿಡ್ಜರ್ಲ್ಕಾಂಡ್ ಭೇಟಿಯ ಮುಕ್ತಾಯದ ನಂತರ ಸ್ಲೋವೇನಿಯಾ ತಲುಪಿದ್ದಾರೆ ಸ್ಲೋವೇನಿಯಾದಲ್ಲಿ ರಾಷ್ಪಪತಿಯವರು ಅಲ್ಲಿನ ಅಧ್ಯಕ್ಷ ಬೋರುಟ್ ಪಹೋರ್ ಅವರನ್ನು ಇಂದು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಉಭಯ ದೇಶಗಳ ನಡುವೆ ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ವಿಸ್ತತ ಸಹಕಾರಕ್ಕಾಗಿ ನಿಯೋಗಮಟ್ಟದ ಮಾತುಕತೆಗಳಲ್ಲಿ ರಾಮನಾಥ ಕೋವಿಂದ್ ಭಾಗವಹಿಸಲಿದ್ದಾರೆ ಮತ್ತು ಪಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಾಗುತ್ತದೆ ಯುದ್ದದಲ್ಲಿ ಮಡಿದ ಹುತಾತ್ಸರ ಸ್ಸಾರಕ್ಕೆ ರಾಷ್ಲಪತಿಯವರು ಪುಷ್ಪನಮನ ಸಲ್ಲಿಸಲಿದ್ದಾರೆ

ರಾಜ್ಯ ಸರ್ಕಾರದ ಮನವಿಯ ಮೇಲೆ ಶೋಧ ಕಾರ್ಯಾಚರಣೆಗಾಗಿ ಭಾರತೀಯ ಸೌಕಾ ನೆಲೆ ಡೇಗಾದಿಂದ ನೇವಲ್ ಡೈವಿಂಗ್ ತಂಡ ಜೆಮಿನಿ ಬೋಟ್ ಮತ್ತು ಸಂಬಂಧಿತ ಸಾಧನಗಳನ್ನು ನಿಯೋಜಿಸಲಾಗಿದೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಮತ್ತು ನಾಗರಿಕ ಪ್ರಾಧಿಕಾರಿಗಳು ನಿನ್ನೆಯಿಂದ ಜಂಟಿ ಶೋಧ ಕಾರ್ಯಾಚರಣೆ ನಡೆಸುತ್ತಿವೆ

ರಾಷ್ಲಪತಿ ರಾಮ್ನಾಥ್ ಕೋವಿಂದ್ ಉಪ ರಾಷ್ಲಪತಿ ಎಂ ವೆಂಕಯ್ಯನಾಯ್ತು ಪ್ರಧಾನ ಮಂತ್ರಿ ನರೇಂದ್ರಮೋದಿ ಮತ್ತು ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಅವರುಗಳು ದೋಣಿ ದುರಂತದಲ್ಲಿ ಸಂಭವಿಸಿರುವ ಜೀವಹಾನಿಯ ಬಗ್ಗೆ ದುಃಖ ವ್ಲಕ್ತಪಡಿಸಿದ್ದಾರೆ

ಭಾರತೀಯ ಸಂವಿಧಾನದಿಂದ ಯಾವುದೇ ರಾಜ್ಯಕ್ಷೆ ನೀಡಲಾಗಿರುವ ವಿಶೇಷ ಸ್ಮಾನಮಾನ ತಾತ್ಕಾಲಿಕ ಮತ್ತು ಮಾರ್ಪಡಿಸಬಹುದಂತಹದ್ದಾಗಿರುತ್ತದೆ ಎಂದು ಬಿಜೆಪಿ ಕಾರ್ಯಕಾರಿ ಅಧ್ಯಕ್ಷ ಜೆ ಪಿ ನಡ್ಡಾ ಹೇಳಿದ್ದಾರೆ

ಭಾರತ ಮತ್ತು ಮೋದಿ ಸರ್ಕಾರದ ದೂರದ್ವಸ್ಲಿಯ ನಿರ್ಧಾರಗಳಿಗೆ ಇಡೀ ವಿಶ್ವವೇ ಬೆಂಬಲವಾಗಿ ನಿಂತಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ ಮಧ್ಯಪ್ರದೇಶದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಹಾನಿ ಜತೆಗೆ ಪ್ರವಾಹ ಪರಿಸ್ಠಿತಿ ನಿರ್ಮಾಣವಾಗಿದೆ ಪ್ರವಾಹ ಪೀಡಿತ ಮಂಡ್ಸೌರ್ ರತ್ಲಾಮ್ ಅಗರ್ ಮಾಲ್ಲಾ ಶಾಜಪುರ್ ಭಿಂದ್ ಶೆಯಪೂರ್ ನೀಮಚ್ ದಾಮೊಹ್ ರೈಸೆನ್ ಮತ್ತು ಅಶೋಕ್ ನಗರ ಜಿಲ್ಲೆಗಳಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯವನ್ನು ಚುರುಕುಗೊಳಿಸಲಾಗಿದೆ

ಸೇನೆ ಕೂಡ ಎಲ್ಲಡೆ ನಿಗಾ ವಹಿಸುತ್ತಿದೆ ಪ್ರವಾಹ ಬಾಧಿತ ಜಿಲ್ಲೆಗಳಿಗೆ ನೂರು ಕೋಟ ರೂಪಾಯಿ ಹಣಕಾಸು ನೆರವು ನೀಡಲಾಗಿದೆ

ಮಳೆಯಿಂದಾದ ಹಾನಿ ಕುರಿತ ಅಧ್ಯಯನಕ್ಕೆ ತೀಫ್ರ ಕೇಂದ್ರ ತಂಡವನ್ನು ಕಳುಹಿಸುವಂತೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿ ಮಾಡಿದೆ

ಲಂಡನ್ನಲ್ಲಿ ಯುಕೆ ಮೂಲದ ಕಾಶ್ನೀರಿ ಪಂಡಿತರು ಆಯೋಜಿಸಿದ್ದ ಬಲಿದಾನ ದಿವಸ್ ಅಥವಾ ತ್ಲಾಗ ದಿನದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಸಂಪೂರ್ಣ ಪ್ರಾಂತ್ಯದ ಮೇಲೆ ಭಾರತ ಸಾರ್ವಭೌಮತ್ವದ ಪಕ್ಕು ಹೊಂದಿದೆ ಎಂದರು

ಜಮ್ನು ಮತ್ತು ಕಾಶ್ಸೀರವನ್ನು ಭಾರತೀಯ ಸಂವಿಧಾನದ ಚೌಕಟ್ಟನೊಳಗೆ ಸಮರ್ಪಕವಾಗಿ ಸೇರಿಸಲು ಬಿಜೆಪಿಯ ಪ್ರಣಾಳಕೆಯನ್ನು ಗೌರವಿಸುವುದರಲ್ಲಿ ಪ್ರಧಾನ ಮಂತ್ರಿ ನರೇಂದ್ರಮೋದಿಯವರು ಮತ್ತೊಮ್ನೆ ಸೂಕ್ತ ಮತ್ತು ಪ್ರಬಲ ನಾಯಕತ್ವವನ್ನು ಮೆರೆದಿದ್ದಾರೆ ಎಂದು ಬ್ಲಾಕ್ ಮನ್ ಹೇಳಿದ್ದಾರೆ

ಬಿಹಾರದ ಪಾಟ್ನಾ ಜಿಲ್ಲೆಯ ಗಂಗಾ ನದಿ ತಟದಲ್ಲಿ ನಿನ್ನೆ ಹುತಾತ್ತ ಯೋಧ ಕಮ್ಲೇಶ್ ಕುಮಾರ್ ಅವರ ಅಂತ್ವಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು ಅಂತ್ಮಕ್ರಿಯೆಯಲ್ಲಿ ಸಹಸ್ರರು ಜನರು ಪಾಲ್ಗೊಂಡಿದ್ದರು ಇದಕ್ಕೂ ಮುನ್ನ ಕೇಂದ್ರ ಸಚಿವ ರವಿ ಶಂಕರ್ ಪ್ರಸಾದ್ ಪುತಾತ್ನ ಯೋಧನ ಹುಟ್ಲೂರು ಪಾಟ್ನಾ ಜಿಲ್ಲೆಯ ಪಖತ್ಯಪುರ್ ಬ್ಲಾಕ್ನಲ್ಲಿರುವ ಲಖನ್ದುರಕ್ಕೆ ಭೇಟಿ ನೀಡಿ ಅಂತಿಮ ನಮನ ಸಲ್ಲಿಸಿದರು

ಘಟನೆ ಕುರಿತ ಅಗತ್ಯ ತನಿಖೆಯನ್ನು ಭದ್ರತಾ ಮುಖಂಡರು ನಡೆಸಲಿದ್ದಾರೆ ಎಂದು ಕುವೈತ್ ಕ್ಯಾಬಿನೆಟ್ ಟ್ವೀಟ್ ಮಾಡಿದೆ ಶನಿವಾರ ಹೌತಿ ಬಂಡುಕೋರರು ಸೌದಿ ತ್ಯೆಲ ಸಂಗ್ರಹಾಗಾರಗಳ ಮೇಲೆ ದಾಳಿ ನಡೆಸಿದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿವೆ ತ್ನೆಲ ಸಂಗ್ರಹಾಗಾರಗಳ ಮೇಲೆ ದಾಳಿ ನಡೆದ ನಂತರ ಸೌದಿ ಅರೇಬಿಯನ್ ಪಡೆಗಳೊಂದಿಗೆ ಸರ್ಕಾರ ನಿರಂತರ ಸಂಪರ್ಕದಲ್ಲಿದೆ ಎಂದು ಕುವ್ಲೆತ್ ಆಂತರಿಕ ಸಚಿವರು ಹೇಳಿದ್ದಾರೆ